ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪಾಗೂ ತಮಿಳುನಾಡು ಿಂಧ್ರಪ್ರದೇಶ ಕೇರಳ ತೆಲಂಗಾಣ ಮತ್ತು ಪುದುಚೇರಿ ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ತಮಿಳುನಾಡು ಉಪಮುಖ್ಯಮಂತ್ರಿ ಓಪನ್ನೀರ್ ಸೆಲ್ಲಂ ಮದುಚೇರಿ ಮುಖ್ಯಮಂತ್ರಿ ನಾರಾಯಣಸ್ವಾಮಿ ಹಾಗೂ ಪಣಕಾಸು ಸಚಿವ ರಾಮಕೃಷ್ಣರಾವ್ ಕೇರಳದ ಹಣಕಾಸು ಸಚಿವ ಡಾ ಥಾಮಸ್ ಐಜಾಕ್ ಅಂಧ್ರಪ್ರದೇಶದ ಪಣಕಾಸು ಸಚಿವ ರಾಮಕೃಷ್ಣುದು ಅಂಡಮಾನ್ ನಿಕೋಬಾರ್ನ ಅಡ್ಮಿರಲ್ ಡಿ

ಜೋಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ

ಶಿವಕುಮಾರ್ ಹಾಗೂ ಇತರ ಕೆಲವರ ವಿರುದ್ದ ತೆರಿಗೆ ವಂಜನೆ ಆರೋಪ ಹಾಗೂ ಪವಾಲಾ ವಹಿವಾಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಪಣ ದುರ್ವ್ಯವಹಾರ ಪ್ರಕರಣವನ್ನು ದಾಖಲಿಸಿಕೊಂಡಿದೆ

ಶಿವಕುಮಾರ್ ವಿರುದ್ದ ಈ ವರ್ಷದ ಆರಂಭದಲ್ಲಿ ವರಮಾನ ತೆರಿಗೆ ಇಲಾಖೆ ಸಲ್ಲಿಸಿದ್ದ ಆರೋಪ ಪಟ್ಟಿ ಆಧಾರದ ಮೇಲೆ ಈ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಆಕ್ರಮ ತೆರಿಗೆ ವಂಚನೆ ಹಾಗೂ ಕೋಟ್ಯಂತರ ರೂಪಾಯಿಗಳ ಪವಾಲಾ ವಹಿವಾಟು ಕುರಿತು ವರಮಾನ ತೆರಿಗೆ ಇಲಾಖೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಇವರ ವಿರುದ್ಧ ಆರೋಪ ಪಟ್ಟ ಸಲ್ಲಿಸಿತ್ತು ಶಿವಕುಮಾರ್ ಮತ್ತು ಎಸ್

ಶರ್ಮಾ ಅವರು ಇತರ ಮೂವರು ಆರೋಪಿಗಳ ನೆರವಿನೊಂದಿಗೆ ದಾಖಲಾತಿ ಇಲ್ಲದ ರಿ ಮೊತ್ತದ ಪಣವನ್ನು ಹವಾಲಾ ಮಾರ್ಗದಲ್ಲಿ ವರ್ಗಾವಣೆ ಮಾಡುತ್ತಿದ್ದರು ಎಂದು ವರಮಾನ ತೆರಿಗೆ ಇಲಾಖೆ ದೂರಿದೆ

ರಾಜ್ಯದ ಸಮಿಶ್ರ ಸರ್ಕಾರವನ್ನು ಉರುಳಿಸಿ ಆಪರೇಷನ್ ಕಮಲದ ಮೂಲಕ ಅಧಿಕಾರದ ಗದ್ದುಗೆಗೇರಲು ಬಿಜೆಪಿ ಯಕ್ನಿಸುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸರ್ಕಾರದ ಸಮನ್ವಯ ಸಮಿತಿ ಮುಖ್ಯಸ್ಥ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಪಕ್ಷಕ್ಕೆ ಸೆಳೆದುಕೊಳ್ಳಲು ಆಮಿಷ ಒಡ್ಡುತ್ತಿರುವ ಬಗ್ಗೆ ಕಾಂಗ್ರೆಸ್ನ ಶಾಸಕರೇ ಹೇಳಿದ್ದಾರೆ ಎಂದರು ಯಾವ ಶಾಸಕರೂ ಕಾಂಗ್ರೆಸ್ ಪಕ್ಷವನ್ನು ಬಿಡುವುದಿಲ್ಲ ಯಾರೂ ರಾಜೀನಾಮೆ ನೀಡಿಲ್ಲ ಮಾಧ್ಯಮ ವರದಿ ಆಧಾರರಹಿತ ಎಂದು ಅವರು ಹೇಳಿದರು ವಿಶ್ವ ಬಿದಿರು ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿಂದು ಮನಾರಚಿತ ರಾಷ್ಟೀಯ ಬಿದಿರು ಮಿಷನ್ ನದಿಗಳ ಸಂರಕ್ಷಣಾ ಯೋಜನೆ ಹಾಗೂ ಬಿದಿರು ಅಭಿವೃದ್ಧಿ ಕಾರ್ಯಾಗಾರ ಏರ್ಪಾಡಾಗಿದೆ ಕಾರ್ಯಕ್ರಮದ ಅಂಗವಾಗಿ ವ್ಯವಸ್ಥೆಯಾಗಿರುವ ಬಿದಿರು ಉತ್ಪನ್ನಗಳ ವಸ್ತು ಪ್ರದರ್ಶನವನ್ನು ತೋಟಗಾರಿಕಾ ಸಚಿವ ಎಂ

ಮನಗೋಳಿ ಉದ್ಘಾಟಿಸಿದರು

ಈ ಸಂದರ್ಭವಾಗಿ ರೈತರು ಮತ್ತು ಉದ್ಯಮಗಳಿಗೆ ಬಿದಿರಿನ ಉಪಯೋಗಗಳ ಬಗ್ಗೆ ಅರಿವು ಮೂಡಿಸುವುದು ಬಿದಿರು ನೆಡುವುದು ಅಲ್ಲದೇ ಬಿದಿರಿಗೆ ಸಂಬಂಧಿಸಿದ ಸ್ಫರ್ಧೆಗಳನ್ನು ಪಮ್ಮಿಕೊಳ್ಳಲಾಗುವುದು

ಇದೇ ಮೊದಲ ಬಾರಿಗೆ ಸರ್ಕಾರಿ ಪಾಗೂ ಸರ್ಕಾರಿ ಅನುದಾನದ ಶಾಲೆಗಳಿಗವ್ವೇ ಅಲ್ಲದೇ ಖಾಸಗಿ ಶಾಲೆಗಳಿಗೂ ಸಹ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು

ಚೀನಾದ ಚಾಂಗ್ಜೌನಲ್ಲಿ ಇಂದಿನಿಂದ ಚೀನಾ ಓಪನ್ ಬ್ಕಾಡ್ಮಿಂಟನ್ ಟೂರ್ನಿ ಆರಂಭವಾಗಲಿದೆ

ಸಿಂಧು ಮತ್ತು ಸೈನಾ ನೆಹ್ವಾಲ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಆರಂಭಿಕ ಸುತ್ತಿನಲ್ಲಿ ಆಡಲಿದ್ದಾರೆ ಸಿಂಧು ಅವರು ಜಪಾನ್ನ ಸಯೆನಾ ಕವಾಕಾಮಿ ಅವರನ್ನು ಸೈನಾ ನೆಪ್ವಾಲ್ ದಕ್ಷಿಣ ಕೊರಿಯಾದ ಸಂಗ್ ಜಿಹುಆನ್ ಅವರನ್ನು ಎದುರಿಸಲಿದ್ದಾರೆ ಕೆಡಂಬಿ ಶ್ರೀಕಾಂತ್ ಮತ್ತು ಎಚ್

ಮರುಷರ ಮಹಿಳೆಯರ ಹಾಗೂ ಮಿಶ್ರ ಡಬಲ್ಸ್ ವಿಭಾಗದಲ್ಲೂ ಭಾರತೀಯ ಆಟಗಾರರು ಆಡಲಿದ್ದಾರೆ